ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ರಷ್ಯಾ ಬ್ರೆಜಿಲ್ ಮತ್ತು ಚೀನಾ ರಾಷ್ಟಾಧ್ಯಕ್ಷರೊಂದಿಗೆ ದ್ವಿಪಕ್ಷೀಯ ಮಾತುಕತೆ

ಇಂದು ದೇಶದ ಪ್ರಥಮ ಪ್ರಧಾನಿ ಪಂಡಿತ್ ಜವಹರಲಾಲ್ ನೆಹರು ಅವರ ಜನ್ಮದಿನ ಮಕ್ಕಳ ದಿನದ ಸಂಭ್ರಮ

ದೆಹಲಿಯಲ್ಲಿಂದು ಭಾರತ ಅಂತಾರಾಷ್ಟ್ರೀಯ ವ್ಯಾಪಾರ ಮೇಳ ಆರಂಭ ಸುಪೀಂಕೋರ್ಟ್ನಲ್ಲಿಂದು ಮೂರು ಪ್ರಮುಖ ವಿಷಯಗಳನ್ನು ಕುರಿತ ನಿರ್ಧಾರಗಳಾಗಿವೆ

ಈ ಅರ್ಜಿಗಳು ನಿರಾಧಾರ ಎಂದು ಸ್ಪಷ್ಪಪದಿಸಿತು

ರಫಾಲ್ ಒಪ್ಪಂದದ ಬಗ್ಗೆ ಎಫ್ಐಆರ್ ದಾಖಲಿಸಬೇಕಾದ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದ ಅರ್ಜಿಯನ್ನೂ ಸಹ ನ್ಯಾಯಪೀಠ ತಿರಸ್ಕರಿಸಿತು ಕೇಂದ್ರದ ಮಾಜಿ ಸಚಿವರಾದ ಯಶವಂತ್ ಸಿನ್ಹಾ ಮತ್ತು ಅರುಣ್ ಶೌರಿ ಹಾಗೂ ನ್ಯಾಯವಾದಿ ಪ್ರಶಾಂತ್ ಭೂಷಣ್ ಸೇರಿದಂತೆ ಕಳೆದ ವರ್ಷದ ತೀರ್ಪಿನ ಮರು ಪರಿಶೀಲನೆಗೆ ಒತ್ತಾಯಿಸಿದ್ದ ಎಲ್ಲಾ ಅರ್ಜಿಗಳನ್ನು ನ್ಯಾಯಾಲಯ ತಳ್ಳಿಹಾಕಿದೆ ರಫಾಲ್ ಒಪ್ಸಂದದಲ್ಲಿ ಕೆಲವು ವಾಸ್ತವಿಕ ಅಂಶಗಳನ್ನು ಮುಚ್ಚಿ ಹಾಕಲಾಗಿದೆ ಆದ್ದರಿಂದ ಒಪ್ಪಂದದ ಬಗ್ಗೆ ಅಪರಾಧ ತನಿಖೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ನೀಡಬೇಕು ಎಂದು ಈ ಅರ್ಜಿಗಳಲ್ಲಿ ಆಗ್ರಹ ಪಡಿಸಲಾಗಿತ್ತು ಶಬರಿಮಲಾ ಅಯ್ಯಪ್ಪಸ್ವಾಮಿ ದೇವಸ್ವಾನಕ್ಕೆ ಎಲ್ಲಾ ವಯಸ್ಪಿನ ಮಹಿಳೆಯರ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಿದ್ದ ತೀರ್ಪು ಮರು ಪರಿಶೀಲನೆ ಅರ್ಜಿಗಳೂ ಸಹ ಸುಪ್ರೀಕೋರ್ಟ್ನ ಇಂದಿನ ಕಲಾಪ ಪಟ್ಟಿಯಲ್ಲಿದ್ದವು ಧಾರ್ಮಿಕ ಸ್ದಳಗಳಿಗೆ ಮಹಿಳೆಯರಿಗೆ ಪ್ರವೇಶ ನಿರ್ಬಂಧಿಸುವ ವಿಷಯ ಕೇವಲ ಶಬರಿಮಲಾ ದೇವಸ್ಥಾನದಲ್ಲಿ ಮಾತ್ರವಲ್ಲ ದೇಶದ ಇತರ ಧಾರ್ಮಿಕ ಸ್ಥಳಗಳಲ್ಲೂ ಚರ್ಚೆಯಲ್ಲಿದೆ ಆದ್ದರಿಂದ ಈ ವಿಷಯ ಕುರಿತ ಎಲ್ಲಾ ಮರುಪರಿಶೀಲನೆ ಅರ್ಜಿಗಳನ್ನು ಏಳು ನ್ಯಾಯಮೂರ್ತಿಗಳ ವಿಸ್ತೃತ ಪೀಠಕ್ಕೆ ಒಪ್ಸಿಸಲಾಗುವುದು ಎಂದು ನ್ಯಾಯಾಲಯ ತಿಳಿಸಿದೆ ಶಬರಿಮಲಾ ದೇವಸ್ಡಾನಕ್ಕೆ ಮಸೀದಿಗಳಿಗೆ ಸ್ತೀಯರ ಪ್ರವೇಶ ಸೇರಿದಂತೆ ಇಂತಹ ಎಲ್ಲಾ ವಿಷಯಗಳನ್ನು ವಿಸ್ತೃತ ಪೀಠ ನಿರ್ಧರಿಸಲಿದೆ ಎಂದು ಸ್ಪಷ್ಟಪಡಿಸಿತು ನ್ಯಾಯಪೀಠದ ಇತರ ಸದಸ್ಯರಾದ ನ್ಯಾಯಮೂರ್ತಿಗಳಾದ ಎ ಎಂ ಖನ್ವಿಲ್ಕರ್ ಮತ್ತು ಇಂದೂ ಮಲ್ಲೋತ್ರ ಅವರ ಪರವಾಗಿ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೋಯ್ ಅವರೇ ಸ್ವತಃ ಈ ನಿರ್ಧಾರವನ್ನು ಪ್ರಕಟಿಸಿದರು ನ್ಯಾಯಾಲಯದ ಹಿಂದಿನ ತೀರ್ಪನ್ನು ಪ್ರಶ್ನಿಸಿರುವ ಅರ್ಜಿದಾರರು ಧರ್ಮ ಮತ್ತು ನಂಬಿಕೆಗಳನ್ನು ಕುರಿತ ಚರ್ಚೆಯನ್ನು ಮತ್ತೆ ಆರಂಭಿಸುವ ಉದ್ದೇಶ ಹೊಂದಿದ್ದಾರೆ ಎಂದು ಮುಖ್ಯ ನ್ಯಾಯಮೂರ್ತಿ ಅಭಿಪ್ರಾಯಪಟ್ಟರು

ಓಬಿರಾಯನ ಕಾಲದ ಇಂತಹ ಹಿಂದೂ ಧಾರ್ಮಿಕ ಆಚರಣೆಗಳು ಅಪ್ರಸ್ತುತ ಅಕ್ರಮ ಮತ್ತು ಅಸಂವಿಧಾನಿಕ ಆಚರಣೆಗಳಾಗಿವೆ ಎಂದೂ ಸಹ ಅಭಿಪ್ರಾಯಪಟ್ಟಿತ್ತು

ರೋಷನ್ ಬೇಗ್ ಮತ್ತು ಎಂಟಿಬಿ ನಾಗರಾಜ್ ಹೊರತುಪದಿಸಿದಂತೆ ಉಳಿದೆಲ್ಲಾ ಅನರ್ಹಗೊಂಡ ಶಾಸಕರು ಬಿಜೆಪಿ ಸೇರಿದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಬಿ ಎಸ್ ಯದಿಯೂರಪ್ಪ ಪಕ್ಷದ ರಾಜ್ಯಾಧ್ಯಕ್ಷ ನಳೀನ್ ಕುಮಾರ್ ಕಟೀಲ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅರವಿಂದ ಲಿಂಬಾವಳಿ ಮತ್ತಿತರ ನಾಯಕರು ಉಪಸ್ಥಿತರಿದ್ದರು ಈ ಶಾಸಕರಿಗೆ ಪಕ್ಷದ ಧ್ಲಜ ನೀಡುವ ಮೂಲಕ ಅವರನ್ನು ಬಿಜೆಪಿಗೆ ಸೇರಿಸಿಕೊಳ್ಳಲಾಯಿತು ಉತ್ತರ ಪ್ರದೇಶದಲ್ಲಿ ಕಬ್ಬು ಬೆಳೆಗಾರರಿಗಾಗಿ ವೆಬ್ ಪೋರ್ಟಲ್ ಮತ್ತು ಇ ಗನ್ನಾ ಮೊಬೈಲ್ ಆಪ್ಅನ್ನು ಅಲ್ಲಿಯ ಸರ್ಕಾರ ಆರಂಭಿಸಿದೆ ಇನ್ನು ಮುಂದೆ ಅಲ್ಲಿಯ ಸಕ್ಕರೆ ಕಾರ್ಖಾನೆಗಳು ರೈತರಿಗೆ ಆನ್ಲೈನ್ ಮೂಲಕ ಕಬ್ಬು ಪೂರೈಕೆಗೆ ಚೀಟಿಗಳನ್ನು ವಿತರಿಸಲಿವೆ ನಿನ್ನೆ ಲಕ್ನೋದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಈ ನೂತನ ವ್ಯವಸ್ಥೆಗಳಿಗೆ ಚಾಲನೆ ನೀಡಿದರು ರೈತರ ಆದಾಯವನ್ನು ದುಪ್ಪಟ್ಟುಗೊಳಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಿಗದಿಪಡಿಸಿರುವ ಗುರಿ ಸಾಧನೆಗೆ ತಮ್ಮ ಸರ್ಕಾರ ನಿರಂತರ ಪ್ರಯತ್ನ ನಡೆಸುತ್ತಿದೆ ಎಂದರು ಬ್ರಿಕ್ಸ್ ಶೃಂಗಸಭೆಯ ನೇಪಥ್ಯದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಷ್ಯಾ ಬ್ರೆಜಿಲ್ ಮತ್ತು ಚೀನಾ ದೇಶಗಳ ನಾಯಕರೊಂದಿಗೆ ನಿನ್ನೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು ರಷ್ಯಾದ ಅಧ್ಯಕ್ಷರೊಂದಿಗೆ ನಡೆಸಿದ ಮಾತುಕತೆ ವೇಳೆ ಅವರು ಉಭಯ ದೇಶಗಳ ನಡುವಣ ದ್ವಿಪಕ್ಷೀಯ ಸಂಬಂಧಗಳು ವೇಗವಾಗಿ ಅಭಿವ್ಬದ್ದಿ ಹೊಂದುತ್ತಿರುವ ಕುರಿತು ಸಂತಸ ವ್ಯಕ್ತಪದಿಸಿದರು ಪ್ರಧಾನಿ ಮೋದಿ ಅವರ ರಷ್ಯಾ ಭೇಟಿಯ ನಂತರ ಎರಡೂ ದೇಶಗಳ ನಡುವೆ ಆಗಿರುವ ಸಂಬಂಧ ವ್ವದ್ದಿಯ ಬಗ್ಗೆ ಉಭಯ ನಾಯಕರು ಪರಾಮರ್ಶೆ ನಡೆಸಿದರು

ಪ್ರಧಾನಮಂತ್ರಿ ಮೋದಿ ಮತ್ತು ಬ್ರೆಜಿಲ್ ರಾಷ್ಟಾಧ್ಯಕ್ಷ ಜೈರ್ ಬೋಲ್ಸೊನಾರೊ ಎರಡೂ ದೇಶಗಳ ಜನತೆಯ ಅನುಕೂಲಕ್ಕಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಹಕಾರ ವಿನಿಮಯದ ಕುರಿತು ಮಾತನಾಡಿದರು ಬ್ರೆಜಿಲ್ನಿಂದ ಭಾರತದಲ್ಲಿ ಕ್ಪಡಿ ಉಪಕರಣಗಳ ಉತ್ಪಾದನೆ ಪಶುಸಂಗೋಪನೆ ಕೋಯ್ಲೋತ್ತರ ತಂತ್ರಜ್ಞಾನಗಳು ಮತ್ತು ಜೈವಿಕ ಇಂಧನ ಕ್ಷೇತ್ರಗಳೂ ಸೇರಿದಂತೆ ಯಾವ ಯಾವ ವಲಯಗಳಲ್ಲಿ ವಿಪುಲ ಹೂಡಿಕೆಗೆ ಅವಕಾಶಗಳಿವೆ ಎಂದು ಪ್ರಧಾನಿ ಮೋದಿ ವಿವರಿಸಿದರು ಮತ್ತು ಭಾರತೀಯ ನಾಗರಿಕರಿಗೆ ತಮ್ಮ ದೇಶಕ್ಕೆ ವೀಸಾ ಮುಕ್ತ ಪ್ರವಾಸಕ್ಕೆ ಅವಕಾಶ ಕಲ್ವಿಸುವ ಬ್ರೆಜಿಲ್ ಅಧ್ಯಕ್ಷರ ನಿರ್ಧಾರವನ್ನು ಸ್ವಾಗತಿಸುವುದಾಗಿ ತಿಳಿಸಿದರು

ನಂತರ ನರೇಂದ್ರ ಮೋದಿ ಚೇನಾ ಅಧ್ಯಕ್ಷ ಕ್ಸಿ ಜಿನ್ ಪಿಂಗ್ ಅವರೊಂದಿಗೆ ಸಭೆ ನಡೆಸಿದರು ಕಳೆದ ಎರಡು ತಿಂಗಳಲ್ಲಿ ಉಭಯ ನಾಯಕರು ಎರಡನೇ ಬಾರಿಗೆ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಭಾರತ ಚೀನಾ ನಡುವಣ ಸಂಬಂಧಗಳ ಹಲವು ವಿಷಯಗಳ ಬಗ್ಗೆ ಉಭೆಯ ನಾಯಕರು ಚರ್ಚೆ ನಡೆಸಿದರು ಚೀನಾದಲ್ಲಿ ಮುಂದಿನ ವರ್ಷ ನಡೆಯಲಿರುವ ಮೂರನೆಯ ಅನೌಪಚಾರಿಕ ಶೃಂಗಸಭೆಗೆ ಬರಬೇಕೆಂದು ಪ್ರಧಾನಿ ಮೋದಿ ಅವರನ್ನು ಚೀನಾ ಅಧ್ಯಕ್ಷರು ಆಹ್ವಾನಿಸಿದರು ನಂತರ ವ್ಯಾಪಾರ ಮತ್ತು ಹೂಡಿಕೆ ವಲಯಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ಕುರಿತು ಹೆಚ್ಚಿನ ಸಂವಾದ ನಡೆಯಬೇಕು ಎನ್ನುವ ಬಗ್ಗೆ ಇಬ್ಬರೂ ನಾಯಕರು ಸಮ್ಮತಿ ವ್ಯಕ್ತಪಡಿಸಿದರು ಇತ್ತೀಚೆಗೆ ಶಾಂಘೈನಲ್ಲಿ ನಡೆದ ಚೀನಾ ಆಮದು ರಫ್ತು ಎಕ್ಸ್ಪೋದಲ್ಲಿ ಭಾರತದ ಪಾಲ್ಗೊಳ್ಳುವಿಕೆಗಾಗಿ ಅಧ್ಯಕ್ಷ ಜಿನ್ ಪಿಂಗ್ ಪ್ರಧಾನಿ ಮೋದಿ ಅವರಿಗೆ ಕೃತಜ್ಞತೆ ಸಲ್ಲಿಸಿದರು ಎಂದು ವಿದೇಶಾಂಗ ವ್ಯವಹಾರಗಳ ಇಲಾಖೆಯ ವಕ್ತಾರ ರವೀಶ್ ಕುಮಾರ್ ತಿಳಿಸಿದ್ದಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬ್ರೆಸಿಲಿಯಾದಲ್ಲಿಂದು ಬ್ರಿಕ್ಸ್ ಗುಂಪಿನ ನಾಯಕರ ಪ್ರಮುಖ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಲ್ಲ ನಾಯಕರು ಮೊದಲಿಗೆ ಪ್ರತ್ಯೇಕ ಸಭೆ ನಡೆಸಿದ ನಂತರ ಪ್ರಮುಖ ಅಧಿವೇಶನ ಆರಂಭವಾಗಲಿದೆ ನಂತರ ಎಲ್ಲಾ ನಾಯಕರು ಬ್ರಿಕ್ಸ್ ವಾಣಿಜ್ಯ ಮಂಡಳಿ ಮತ್ತು ನೂತನ ಅಭಿವೃದ್ಧಿ ಬ್ಯಾಂಕ್ ಕುರಿತಂತೆ ವಿಚಾರ ವಿನಿಮಯ ನಡೆಸಲಿದ್ದಾರೆ ನಿನ್ನೆ ನಡೆದ ಸಭೆಗಳಲ್ಲಿ ವ್ಯಕ್ತವಾಗಿರುವ ಸಹಮತದ ಬಗ್ಗೆ ಹಾಗೂ ಮುಂದಿನ ಕ್ರಮಗಳ ಬಗ್ಗೆ ಈ ಮಂದಳಿ ಮತ್ತು ಬ್ಯಾಂಕ್ ಅಧಿಕಾರಿಗಳು ತಮ್ಮ ವರದಿಗಳನ್ನು ನಾಯಕರಿಗೆ ಸಲ್ಲಿಸಲಿದ್ದಾರೆ ಬ್ರಿಕ್ಸ್ ಶೃಂಗಸಭೆಯ ಸಂದರ್ಭದಲ್ಲಿ ಮೊದಲ ದಿನದಂದು ನಡೆದ ಬ್ರಿಕ್ಸ್ ವಾಣಿಜ್ಯ ಮಂದಳಿಯ ಕಾರ್ಯ ತಂಡಗಳ ಸಭೆ ಮುಕ್ತಾಯವಾಗಿದೆ

ಈ ದಿನವನ್ನು ಮಕ್ಕಳ ದಿನಾಚರಣೆಯನ್ನಾಗಿಯೂ ಆಚರಿಸಲಾಗುತ್ತಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಟ್ವೀಟ್ ಸಂದೇಶದಲ್ಲಿ ನೆಹರು ಅವರಿಗೆ ಶ್ರದ್ದಾಂಜಲಿ ಸಲ್ಲಿಸಿದ್ದಾರೆ ಹಲವಾರು ರಾಜಕೀಯ ಮುಖಂಡರು ಹಾಗೂ ಗಣ್ಯ ವ್ಯಕ್ತಿಗಳು ದೆಹಲಿಯಲ್ಲಿರುವ ನೆಹರು ಸಮಾಧಿ ಸ್ಥಳ ಶಾಂತಿವನದಲ್ಲಿ ಅವರಿಗೆ ಶ್ರದ್ದಾಂಜಲಿ ಸಲ್ಲಿಸಲಿದ್ದಾರೆ

ತಮ್ಮ ಟ್ವೀಟ್ ಸಂದೇಶದಲ್ಲಿ ಅವರು ಇಂದು ರಾಷ್ಟ್ರಪತಿ ಭವನದಲ್ಲಿ ಮಕ್ಕಳು ಹಾಗು ಯುವ ನಾವಿನ್ಯಕಾರರನ್ನು ಭೇಟಿಯಾಗಲು ತಾವು ಎದುರು ನೋಡುತ್ತಿರುವುದಾಗಿ ತಿಳಿಸಿದ್ದಾರೆ ಉಪರಾಷ್ಟ ಪತಿ ಎಂ ವೆಂಕಯ್ಯನಾಯ್ಯು ನೆಹರು ಅವರ ಜನ್ಮ ವಾರ್ಷಿಕೋತ್ಸವದ ಅಂಗವಾಗಿ ಅವರಿಗೆ ಶ್ರದ್ದಾಂಜಲಿ ಸಲ್ಲಿಸಿದರು ಮಕ್ಕಳಿಗೆ ಮಕ್ಕಳ ದಿನಾಚರಣೆಯ ಶುಭಾಶಯ ಕೋರಿದ ಉಪರಾಷ್ಟ್ರಪತಿ ಎಲ್ಲಾ ಮಕ್ಕಳಿಗೂ ಉತ್ತಮ ಶಿಕ್ಷಣ ಹಾಗು ಬೆಳವಣಿಗೆಗೆ ಪೂರಕ ವಾತಾವರಣ ಕಲ್ಪಿಸಲು ಜನರು ಪ್ರತಿಜ್ಞೆ ಮಾಡಬೇಕು ಎಂದು ಕರೆ ನೀಡಿದರು

ಕೇಂದ್ರ ಸರ್ಕಾರದ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಖಾತೆಯ ಸಚಿವ ನಿತಿನ್ ಗಡ್ಡರಿ ಮೇಳವನ್ನು ಉದ್ಪಾಟಿಸಿದರು ಆಸ್ಟೇಲಿಯಾ ಇರಾನ್ ಬ್ರಿಟನ್ ವಿಯೆಟ್ನಾಂ ಬಹ್ರೇನ್ ಬಾಂಗ್ಲಾದೇಶ ಭೂತಾನ್ ಚೀನಾ ಹಾಂಕಾಂಗ್ ಮತ್ತು ಇಂಡೋನೇಷ್ಯಾ ಸೇರಿದಂತೆ ಹಲವು ದೇಶಗಳು ಈ ಮೇಳದಲ್ಲಿ ಭಾಗವಹಿಸಿವೆ

ಈ ಬಾರಿ ಅಫ್ಟಾನಿಸ್ತಾನಕ್ಕೆ ಪಾಲುದಾರ ರಾಷ್ಟ ಎನ್ನುವ ಗೌರವವನ್ನು ನೀಡಲಾಗಿದೆ ಮತ್ತು ದಕ್ಷಿಣ ಕೊರಿಯಾಗೆ ಆದ್ಯತೆಯ ದೇಶ ಎನ್ನುವ ಸ್ಥಾನಮಾನವನ್ನು ನೀಡಲಾಗಿದೆ ಬಿಹಾರ ಮತ್ತು ಜಾರ್ಖಂಡ್ ರಾಜ್ಯಗಳಿಗೂ ಸಹ ಮೇಳದಲ್ಲಿ ಆದ್ಯತೆಯ ರಾಜ್ಯಗಳ ಗೌರವವನ್ನು ನೀಡಲಾಗಿದೆ